ಎಸ್

ಪೌರತ್ನ ತಿದ್ಲುಪಡಿ ಕಾಯ್ದೆ ವಿರೋಧಿಸಿ ಪಲವೆಡೆ ಪ್ರತಿಭಟನೆ ನಾಡಿದ್ದು ಮಧ್ಯರಾತ್ರಿಯವರೆಗೆ ನಿಷೇದಾಜ್ಞೆ ಜಾರಿ

ರಾಷ್ಷೀಯ ಕೌಶಲ್ಕಾಭಿವೃದ್ದಿ ಯೋಜನೆಯಡಿ ವಾರ್ಷಿಕ ಒಂದು ಕೋಟಿ ಯುವ ಜನತೆಗೆ ಉದ್ಯೋಗ ತರಬೇತಿ

ಎಸ್

ಬೆಂಗಳೂರಿನ ಎಲ್ಲಾ ಕೆರೆಗಳಿಗೆ ಚರಂಡಿಗಳ ನೀರು ಪರಿದು ಹೋಗುವುದನ್ನು ನಿಲ್ಲಿಸಲು ತಕ್ಷಣ ಅಗತ್ತ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶಿಸಿದ ಮುಖ್ಯಮಂತ್ರಿಯವರು ಎಲ್ಲ ಕೆರೆಗಳಿಗೆ ಸಂಸ್ಕರಣಾ ಫಟಕಗಳನ್ನು ನಿರ್ಮಿಸಿ ಸಂಸ್ಕರಿಸಿದ ನೀರನ್ನು ಉದ್ದಾನಗಳಿಗೆ ಬಳಸಬೇಕು ಎಂದು ಸಲಹೆ ನೀಡಿದರು ಬೆಂಗಳೂರಿನ ಕೆರೆಗಳನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಸೂಚಿಸಿದರು ಇದೇ ವೇಳೆ ಅವರು ಮಾರಗೊಂಡನಹಳ್ಳಿ ಶಿಕಾರಿಪಾಳ್ಯ ಯರಂಡಹಳ್ಳಿ ಕಮ್ಮಸಂದ್ರ ದೊಡ್ಡತೂಗೂರು ಕೆರೆಗಳು ಸೇರಿದಂತೆ ಬೆಂಗಳೂರಿನ ಕೆರೆಗಳನ್ನು ಅಭಿವೃದ್ಧಿ ಪಡಿಸಿರುವ ಕಂಪನಿಗಳ ಮುಖ್ಯಸ್ಥರನ್ನು ಸನ್ಮಾನಿಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಇಂದು ರಾಜಧಾನಿ ಬೆಂಗಳೂರು ಸೇರಿದಂತೆ ಪಲವೆಡೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿರುವ ಓನ್ನೆಲೆಯಲ್ಲಿ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮಂಗಳೂರು ಹಾಸನ ಹುಬ್ಬಳ್ಳಿ ರಾಮನಗರ ಬೀದರ್ ಕೊಪ್ಪಳ ಗದಗ ರಾಯಚೂರು ಕಲಬುರಗಿ ಮತ್ತು ಬಳ್ಳಾರಿ ನಗರಗಳಲ್ಲೂ ಪ್ರತಿಭಟನೆ ನಡೆದಿರುವುದಾಗಿ ವರದಿಯಾಗಿದೆ ಬೆಂಗಳೂರಿನಲ್ಲಿ ಮೈಸೂರು ಬ್ಕಾಂಕ್ ವೃತ್ತ ಮತ್ತು ಮರಸಭೆ ಬಳಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು

ತೀವ್ರ ಪ್ರತಿಭಟನೆ ಹಿನ್ನಲೆಯಲ್ಲಿ ಮಂಗಳೂರಿನ ಐದು ಮೊಲೀಸ್ ಕಾಣಾ ವ್ಯಾಪ್ತಿಯಲ್ಲಿ ನಾಳೆ ರಾತ್ರಿಯವರೆಗೆ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಬೆಳಗ್ಗೆ ಮೊಲೀಸ್ ಮಹಾ ನಿರ್ದೇಶಕಿ ನೀಲಮಣಿ ಎಸ್ ರಾಜು ಹಾಗೂ ಇತರೆ ಹಿರಿಯ ಮೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರತಿಭಟನೆ ನೆಪದಲ್ಲಿ ಸಮಾಜದ ಶಾಂತಿ ಕದಡುವವರ ವಿರುದ್ದ ಕಠಿಣ ಕ್ರಮ ಕ್ಟೆಗೊಳ್ಳುವಂತೆ ಸೂಚಿಸಿದರು ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿಗಾವಹಿಸಿ ಸೂಕ್ತ ಬಂದೋಬಸ್ತ್ ಒದಗಿಸುವಂತೆ ಮೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕಾನೂನು ಸುವ್ಕವನ್ನೆ ಕಾಪಾಡಲು ಪ್ರತಿಭಟನಾ ಸ್ಥಳಗಳಲ್ಲಿ ಕೈಗೊಂಡ ಕ್ರಮಗಳ ಕುರಿತು ಸಂಜೆಯೊಳಗೆ ವರದಿ ನೀಡುವಂತೆ ಮುಖ್ಯಮಂತ್ರಿ ಮೊಲೀಸ್ ಅಧಿಕಾರಿಗಳಿಗೆ ಸೂಜಿಸಿದರು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಸಾಮರಸ್ತ ಕದಡುವಂತಹ ಲೇಖನಗಳು ಪ್ರಸಾರವಾಗದಂತೆ ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿದೆ ಎಂದು ರಾಜ್ಯ ಮೊಲೀಸ್ ಇಲಾಖೆ ತಿಳಿಸಿದೆ ಪೌರತ್ತ ಕಾಯ್ನೆ ತಿದ್ಲುಪಡಿ ವಿರೋಧ ಪ್ರತಿಭಟನೆ ಹಿನ್ನಲೆ ರಾಜ್ಯದಲ್ಲಿ ಶಾಂತಿ ಕಾಪಾಡುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಎಲ್ಲರು ಶಾಂತಿ ಕಾಪಾಡಿ ಮತ್ತು ಜನರ ಆಶಯಗಳಿಗೆ ಧಕ್ಕ ತರಬೇಡಿ ಎಂದು ವಿವಿಧ ಸಂಘಟನೆಗಳ ಮುಖಂಡರಲ್ಲಿ ಮನವಿ ಮಾಡಿದರು ಪೌರಕ್ವ ಕಿದ್ದುಪಡಿ ಕಾಯ್ದೆ ಸಂವಿಧಾನಬದ್ದ ಕಾಯ್ದೆಯಾಗಿದ್ದು ಅದನ್ನು ವಿರೋಧಿಸುವ ಪ್ರಕ್ನೆಯಿಲ್ಲ ಕಾಯ್ದೆಯಡಿ ರಾಷ್ಟೀಯತೆ ಆಧಾರದ ಮೇಲೆ ಪೌರತ್ವವನ್ನು ನೀಡಲಾಗುತ್ತದೆಯೇ ಹೊರತು ಜಾತಿ ಧರ್ಮದ ಆಧಾರದಲ್ಲಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಕಾಯ್ದೆಯ ಹೆಸರಿನಲ್ಲಿ ಸಮಾಜದ ಶಾಂತಿ ಕದಡುವ ಪ್ರಯತ್ನ ನಡೆಸುತ್ತಿದ್ದಾರೆ ಇದಕ್ಕೆ ರಾಜ್ಯದಲ್ಲಿ ಆಸ್ಪದ ಮಾಡಿಕೊಡಬಾರದು ಎಂದು ಹೇಳಿದರು ಸಾರ್ವಜನಿಕರೊಂದಿಗೆ ಮೊಲೀಸರು ಸಂಯಮದಿಂದ ವರ್ತಿಸಬೇಕು ಎಂದು ಮುಖ್ಚಮಂತ್ರಿ ಸೂಚಿಸಿದರು ಬೆಳಗಾವಿ ಸ್ಮಾರ್ಟ್ಸಿಟಿ ಕಮಾಂಡ್ನ ನಿಯಂತ್ರಣ ಕೇಂದ್ರದ ಅಭಿವೃದ್ಧಿ ಕಾರ್ಯಗಳು ಮುಕ್ತಾಯದ ಪಂತದಲ್ಲಿದ್ದು ಸದ್ದದಲ್ಲಿಯೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ ಎಂದು ರೈಲ್ಲೆ ಖಾತೆ ರಾಜ್ನ ಸಚಿವ ಸುರೇಶ ಅಂಗಡಿ ತಿಳಿಸಿದರು ಬೆಳಗಾವಿ ನಗರದಲ್ಲಿ ಕೈಗೊಳ್ಳಲಾಗಿರುವ ಸ್ಕಾರ್ಟ್ ಸಿಟಿ ಯೋಜನೆಯ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಇಂದು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು ಬೆಳಗಾವಿಯನ್ನು ಸ್ಮಾರ್ಟ್ಸಿಟಿಯ ಮೊದಲ ಪಟ್ಟಿಯಲ್ಲೆ ಅಂದಿನ ನಗರಾಭಿವ್ಯದ್ದಿ ಸಚಿವರಾಗಿದ್ದ ವೆಂಕಯ್ಕ ನಾಯ್ಡು ಘೋಷಣೆ ಮಾಡಿದ್ದರು ಈ ಸಂಬಂಧ ಅನೇಕ ಕಾಮಗಾರಿಗಳು ನಗರದಲ್ಲಿ ಪ್ರಗತಿಯಲ್ಲಿವೆ ಎಂದರು ಸ್ನಾರ್ಟ್ಸಿಟಿಗೆ ಸ್ನಾರ್ಟ್ ತಂತ್ರಜ್ಞಾನದಡಿ ನಗರದಲ್ಲಿ ಸಿಸಿಟಿವಿ ಕ್ಷಾಮರಾ ಜಿಪಿಎಸ್ ಸ್ನಾರ್ಟ್ಪೋಲ್ ಸೇರಿ ಅನೇಕ ತಂತ್ರಜ್ಞಾನಗಳನ್ನು ಸ್ಥಾಪಿಸಲಾಗಿದೆ ಇವುಗಳ ಮೇಲೆ ನಿಗಾವಹಿಸಲು ವಿಶ್ವೇಶ್ವರಯ್ಯ ನಗರದಲ್ಲಿ ಕಮಾಂಡ್ ಸೆಂಟರ್ ಸ್ಟಾಪಿಸಲಾಗಿದೆ ಎಂದು ಅಂಗಡಿ ತಿಳಿಸಿದರು ರಾಷ್ಟೀಯ ಕೌಶಲ್ತ ಅಭಿವೃದ್ದಿ ಯೋಜನೆಯಡಿ ವಾರ್ಷಿಕ ಒಂದು ಕೋಟಿಗೂ ಅಧಿಕ ಯುವ ಜನತೆಗೆ ವಿವಿಧ ಕೌಶಲ್ತ ತರಬೇತಿಗಳನ್ನು ನೀಡಲಾಗುತ್ತಿದೆ

ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯಿಂದ ಇ ಕ್ಷಣ ಸೇವೆ ಜಾರಿಗೆ ಬರಲಿದ್ದು ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರಗಳು ಆನ್ಲೈನ್ ಮೂಲಕ ಅತಿವೇಗದಲ್ಲಿ ದೊರೆಯಲಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ ಕಂದಾಯ ಇಲಾಖೆಯ ಈ ಪ್ರಮಾಣ ಪತ್ರಗಳ ಸಲುವಾಗಿ ಜನಸಾಮಾನ್ವರು ಯಾವುದೇ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥವಾಗಿಸುವ ಅವಶ್ಕಕೆ ಇರುವುದಿಲ್ಲ ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಬೊಮ್ನಾಯಿ ದೆಹಲಿಯಲ್ಲಿಂದು ಜಲಶಕ್ತಿ ಸಚಿವರಾದ ಗಜೇಂದ್ರ ಸಿಂಗ್ ತೆಖಾವತ್ ಅವರನ್ನು ಭೇಟಿಯಾದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಕಳಸಾ ಬಂಡೂರಿ ಯೋಜನೆಯ ಬಗ್ಗೆ ಚರ್ಚೆ ನಡೆಸಲಾಯಿತು ಕೇಂದ್ರ ಸಚಿವ ಪ್ರಷ್ಲಾದ್ ಜೋಶಿ ಅವರೂ ಉಪಶ್ವಿತರಿದ್ದರು ಎಂದು ಗೃಪ ಸಚಿವರು ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಸಿದ್ದೇಶ್ವರ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ವಕ್ಷತೆ ವಹಿಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಎಲ್ಲಾ ವರ್ಗದ ಅರ್ಥಿಕ ದುರ್ಬಲರಿಗೆ ಸೂರು ಕಲ್ಪಿಸಲು ಅಗತ್ತ ಕ್ರಮ ಕೈಗೊಳ್ಳಬೇಕು ಪ್ರಧಾನಮಂತ್ರಿಯವರ ಆಶಯದಂತೆ ಈ ಯೋಜನೆಯ ಸಫಲತೆಗೆ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸ್ವಂದಿಸಬೇಕು ಎಂದು ಹೇಳಿದರು ಕೇಂದ್ರ ಸರ್ಕಾರದ ಮಹತ್ವಕಾಂಕ್ಷೆಯ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕಾಮಗಾರಿಗಳ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಇದೇ ವೇಳೆ ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದರು ಅಂಗನವಾಡಿ ವಿದ್ಯಾರ್ಥಿನಿಲಯ ರುದ್ರಭೂಮಿ ಫನತ್ಯಾಜ್ಯ ಸಂಸ್ಕರಣಾ ಫಟಕಗಳ ನಿರ್ಮಾಣ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಅಗತ್ಯವಿರುವ ಭೂಮಿಗಾಗಿ ಈ ಕೂಡಲೇ ಅಗತ್ಯ ಪ್ರಸ್ತಾವನೆ ಸಲ್ಲಿಸುವಂತೆ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅಧಿಕಾರಿಗಳಿಗೆ ಸೂಚಿಸಿದರು ಬೆಂಗಳೂರಿನ ಜಲಮಂಡಳಿ ಕಛೇರಿಯಲ್ಲಿಂದು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಇಲಾಖೆಗಳ ಅಭಿವೃದ್ದಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆ ನಡೆಸಿದ ಅವರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭೂಮಿಯ ಲಭ್ಯತೆ ಕಷ್ಟವಾಗಿದ್ದು ಈ ನಿಟ್ಟನಲ್ಲಿ ಅಧಿಕಾರಿಗಳು ತಮ್ಮ ಇಲಾಖೆಗಳ ಕಾರ್ಯಕ್ರಮಗಳಿಗೆ ಅಗತ್ಯವಿರುವ ಸ್ವಂತ ಕಟ್ಟಡಗಳ ನಿರ್ಮಾಣಕ್ಕೆ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಎಂದು ಸಲಹೆ ನೀಡಿದರು ಈಗಾಗಲೇ ಗುರುತಿಸಲಾಗಿರುವ ಲಭ್ಯವಿರುವ ಭೂಮಿಯನ್ನು ಕಂದಾಯ ನಗರಸಭೆ ಪಾಲಿಕೆ ಅಥವಾ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದಿಂದ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಕ್ಷಿಪ್ರಗತಿಯಲ್ಲಿ ನಡೆಯಬೇಕು ತುಷಾರ್ ಗಿರಿನಾಥ್ ತಿಳಿಸಿದರು

ಭಾರತೀಯ ವಾಯುಪಡೆಯು ಬೆಂಗಳೂರು ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಶೀಘವೇ ಕೆಲವು ರೆಡಾರ್ಗಳನ್ನು ಅಳವಡಿಸಲಿದೆ ಎರಡನೇ ರನ್ ವೇ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇಳೆ ಯಾವುದೇ ಅಡತಡೆ ಉಂಟಾಗದಂತೆ ಸಂಪೂರ್ಣ ಸುರಕ್ಷತೆ ಒದಗಿಸುವ ನಿಟ್ಟನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ

ಶಾಲೆಯಿಂದ ಹೊರಗುಳಿದ ಗೈರು ಹಾಜರಾದ ವಲಸೆ ಮಕ್ಕಳನ್ನು ಗುರುತಿಸಿ ಅವರನ್ನು ಶಿಕ್ಷಣದ ಮುಖ್ಯವಾಹಿನಿಗೆ ತರಲು ಪ್ರತ್ಯೇಕ ನೀತಿ ರೂಪಿಸಿ ಅದನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದೆ

ರಾಜ್ಯಾದ್ಯಂತ ಒಣ ಹವೆ ಮುಂದುವರಿದಿದೆ

ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಆವರಿಸುವ ಸಾಧ್ಯತೆ